ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ವಸೂಲಾಗದ ಸಾಲಗಳು ಅಥವಾ ಅನುತ್ಪಾದಕ ಆಸ್ತಿಗಳ ತ್ವರಿತ ಇತ್ಯರ್ಥಕ್ಕಾಗಿ ಸ್ವತಂತ್ರ ಆಶ್ತಿ ನಿರ್ವಹಣಾ ಕಂಪನಿಗಳು ಮತ್ತು ಮುಂಚೂಣಿ ಸಮಿತಿಗಳನ್ನು ರಚಿಸಲಾಗುವುದು ಎಂದು ಪಣಕಾಸು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಪಂಜಾಬ್ ನ್ಶಾಷನಲ್ ಬ್ಯಾಂಕಿನ ಅಧ್ಯಕ್ಷ ಸುನೀಲ್ ಮಪ್ತ ನೇತೃಕ್ಷದ ಸಮಿತಿಯೊಂದು ಸಲ್ಲಿಸಿರುವ ಅನುತ್ಪಾದಕ ಆಸ್ತಿಗಳ ಪರಿಹಾರ ಯೋಜನೆಯನ್ನು ಸರ್ಕಾರ ಅನುಮೋದಿಸಿರುವ ಕುರಿತಂತೆ ದೆಹಲಿಯಲ್ಲಿ ಸುದ್ದಿಗಾರರಿಗೆ ಸಚಿವರು ವಿವರಿಸಿದರು

ಇಂತಹ ಪ್ರಕರಣಗಳ ನಿರ್ಣಯ ಪ್ರಕ್ರಿಯೆಯ ಸಂಪೂರ್ಣ ಜವಾಬ್ದಾರಿ ಬ್ಯಾಂಕುಗಳು ನಿರ್ವಹಿಸುತ್ತವೆ ಈ ವಿಷಯದಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವುದಿಲ್ಲ ಎಂದು ಸಚಿವರು ಸ್ಪಷ್ಟವಡಿಸಿದ್ದಾರೆ ಮಾನವ ಕಳ್ಳ ಸಾಗಣೆ ಸಮಸ್ಯೆಯ ಸಂತ್ರಸ್ತೆಯೊಬ್ಬರಿಗೆ ಪರಿಪಾರ ನೀಡಲು ಪಶ್ಚಿಮ ಬಂಗಾಳ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ನಿರಾಕರಿಸಿರುವ ಪ್ರಕರಣದಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಮಧ್ಯ ಪ್ರವೇಶಿಸಿದ್ದು ಸಂತ್ರನ್ನೆಗೆ ಪರಿಹಾರ ನೀಡತಕ್ಕದ್ದು ಎಂದು ಆದೇಶಿಸಿದೆ

ಈ ಮಹಿಳೆಗೆ ತುರ್ತಾಗಿ ದೈಹಿಕ ಮತ್ತು ಮಾನಸಿಕ ಮನರ್ವಸತಿಯ ಅಗತ್ಯವೂ ಇದೆ ಎಂದು ನ್ಯಾಯಾಲಯ ತಿಳಿಸಿದೆ ಮಾನವ ಕಳ್ಳಸಾಗಣೆ ಪಿಡುಗಿನ ಸಂತ್ರಸ್ತೆಯಾಗಿರುವ ಈ ಯುವತಿಯನ್ನು ಮಪಾರಾಷ್ಟದ ಪುಣೆಯಲ್ಲಿ ರಕ್ಷಿಸಲಾಗಿದ್ದು ಪಶ್ಚಿಮ ಬಂಗಾಳಕ್ಕೆ ವಾವಸ್ ಕರೆತರಲಾಗಿದೆ ಕೈಲಾಸ ಮಾನಸ ಸರೋವರ ಯಾತ್ರೆಗಾಗಿ ಭಾರತದಿಂದ ತೆರಳಿರುವ ಒಂದೂವರೆ ಸಾವಿರಕ್ಕೂ ಅಧಿಕ ಯಾತ್ರಿಕರು ನೇಪಾಳ ಮಾರ್ಗದ ಸಿಮಿಕೋಟ್ ಓಲ್ನಾ ಸಮೀಪ ಸಿಕ್ಕಿಪಾಕಿಕೊಂಡಿದ್ದು ಅವರನ್ನು ಸುರಕ್ಷಿತವಾಗಿ ಪಾರು ಮಾಡುವ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ

ರಾಯಭಾರ ಕಚೇರಿಯ ಸಿಬ್ಬಂದಿ ಪರಿಸ್ವಿತಿಯ ಮೇಲೆ ನಿಕಟ ನಿಗಾ ಇರಿಸಿದ್ದಾರೆ ನೇಪಾಳ ಗಂಜ್ ಮತ್ತು ಶಿಮಿಕೋಟ್ನಲ್ಲಿ ಭಾರತೀಯ ರಾಯಭಾರ ಕಚೇರಿಯ ಪ್ರತಿನಿಧಿಗಳು ಖುದ್ದಾಗಿ ಯಾತ್ರಿಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಯಾತ್ರಿಕರು ಮತ್ತು ಅವರ ಕುಟುಂಬ ಸದಸ್ಯರ ನೆರವಿಗಾಗಿ ಸಹಾಯವಾಣಿಗಳನ್ನು ಆರಂಭಿಸಲಾಗಿದ್ದು

ಈ ನಡುವೆ ದೇಶದ ಬಹುತೇಕ ಸ್ವಳಗಳಲ್ಲಿ ಸಾಧಾರಣದಿಂದ ಭಾರಿ ಮಳೆ ಮುಂದುವರೆಯುವ ಬಗ್ಗೆ ಪವಾಮಾನ ಇಲಾಖೆ ಮಾಹಿತಿ ನೀಡಿದೆ

ಈ ಸಂದರ್ಭದಲ್ಲಿ ಅವರು ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಪ್ರಧಾನಮಂತ್ರಿ ನರೇಂದ್ರಮೋದಿ ಅವರೊಂದಿಗೆ ದ್ವಿಪಕ್ಷೀಯ ಆಸಕ್ತಿಯ ಮಾತುಕತೆಗಳನ್ನು ನಡೆಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವರು ಮತ್ತು ಇತರ ಸಚಿವರು ಕೂಡ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳ ನಡುವೆ ಉತ್ತಮ ಸ್ನೇಪ ಮತ್ತು ಸಹಕಾರ ಇರುವುದರಿಂದ ಪರಸ್ಪರ ವಿಶ್ವಾಸ ಸುಭದ್ರವಾಗಿದೆ ಎರಡೂ ದೇಶಗಳು ಈ ವರ್ಷ ಅಧಿಕೃತ ರಾಜತಾಂತ್ರಿಕ ಸಂಬಂಧಗಳ ಸ್ವರ್ಣ ಮಹೋತ್ಸವದ ಸಂಭ್ರಮದಲ್ಲಿವೆ ಪ್ರಧಾನಮಂತ್ರಿ ನರೇಂದ್ರಮೋದಿ ಬರುವ ತನಿವಾರ ರಾಜಸ್ವಾನದ ರಾಜಧಾನಿ ಜೈಮರದಲ್ಲಿ ಕೇಂದ್ರ ಸರ್ಕಾರದ ಹಲವು ಯೋಜನೆಗಳ ಅಂದಾಜು ಎರಡೂವರೆ ಲಕ್ಷ ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ರಾಜಸ್ಥಾನ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆಯ ಸಚಿವರಾದ ಅರುಣ್ ಚತುರ್ವೇದಿ ನಿನ್ನ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ್ದು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಪಲವು ಯೋಜನೆಗಳ ಅಂದಾಜು ನಾಲ್ಡೂವರೆ ಲಕ್ಷ ಫಲಾನುಭವಿಗಳಿದ್ದು ಆ ವೈಕಿ ಎರಡೂವರೆ ಲಕ್ಷ ಜನರೊಂದಿಗೆ ಪ್ರಧಾನಿ ಅಂದು ಸಂವಾದ ನಡೆಸಲಿದ್ದಾರೆ ಎಂದರು ರಾಜ್ದ ಪ್ರತಿ ಜಿಲ್ಲೆಯಿಂದಲೂ ಫಲಾನುಭವಿಗಳು ಈ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ವ್ಯವಸ್ಟ ಮಾಡಲಾಗಿದೆ ಎಂದು ಅವರು ತಿಳಿಸಿದರು

ಕಾಕಿನಾಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಗೊಂಡವರಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು ಪ್ರಕರಣ ದಾಖಲಿಸಲಾಗಿದೆ ಕೇಂದ್ರ ಗೃಹಸಚಿವ ರಾಜ್ ನಾಥ್ ಸಿಂಗ್ ಹಾಗೂ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ನಾಳೆಯಿಂದ ಜಮ್ಮ ಮತ್ತು ಕಾಶ್ಮೀರಕ್ಕೆ ಎರಡು ದಿನಗಳ ಭೇಟಿ ನೀಡಲಿದ್ದಾರೆ ಭೇಟಿಯ ವೇಳೆ ರಾಜ್ ನಾಥ್ ಸಿಂಗ್ ಅವರು ಪ್ರಸ್ತುತ ರಾಜ್ಯಪಾಲರ ಆಡಳಿತದಲ್ಲಿರುವ ರಾಜ್ಯದಲ್ಲಿನ ಭದ್ರತಾ ಪರಿಶೀಲನೆ ನಡೆಸಲಿದ್ದಾರೆ ಪಾಗೂ ಅಮರನಾಥ್ ಗುಪಾಂತರ ದೇವಾಲಯಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ಗೃಪ ಸಚಿವಾಲಯದ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಗೃಹ ಸಚಿವ ರಾಜ್ ನಾಥ್ ಸಿಂಗ್ ಹಾಗೂ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರುಗಳು ರಾಜ್ಠಪಾಲ ಎನ್ ಎನ್ ವೋರ್ಪಾ ಪಾಗೂ ಹಿರಿಯ ಅಧಿಕಾರಿಗಳು ಪಾಗೂ ಭದ್ರತಾ ಏಜೆನ್ನಿಗಳ ಜೊತೆ ಮಾತುಕತೆ ನಡೆಸಲಿದ್ದಾರೆ

ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಸರ್ಕಾರಗಳು ಮೊಲೀಸ್ ಅಧಿಕಾರಿಗಳನ್ನು ಪಂಗಾಮಿ ಮೊಲೀಸ್ ಮಹಾನಿರ್ದೇಶಕ ಹುದ್ದೆಗೆ ನೇಮಕ ಮಾಡಬಾರದು ಎಂದು ಸುಪ್ರೀಂ ಕೋರ್ಟ್ ಇಂದು ಆದೇಶಿಸಿದೆ ಕೇಂದ್ರೀಯ ಲೋಕಸೇವಾ ಆಯೋಗ ಯುಪಿಎಸ್ಸಿಸೂಚಿಸುವ ಮೂವರು ಮೊಲೀಸ್ ಅಧಿಕಾರಿಗಳ ವೈಕಿ ಒಬ್ಬರನ್ನು ಡಿಜಿಪಿ ಸ್ಥಾನಕ್ಕೆ ಸರ್ಕಾರಗಳು ನೇಮಕ ಮಾಡಬೇಕು ಎಂದು ಆದೇಶದಲ್ಲಿ ಸೂಚಿಸಲಾಗಿದೆ

ನಾಗರಿಕರನ್ನು ಗುರಿಯಾಗಿಸಿ ನಡೆಸುವ ಯಾವುದೇ ದಾಳಿಯನ್ನು ಅಂತಾರಾಷ್ಟೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ಎಂದೇ ಪರಿಗಣಿಸಲಾಗುವುದು ಎಂದು ಅವರು ತಮ್ಮ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಭಯೋತ್ಪಾದನೆ ಪಿಡುಗಿನಿಂದ ಮುಕ್ತವಾಗಲು ಭಾರತ ಮತ್ತು ಆಫ್ರಾನಿಸ್ತಾನ ದೇಶಗಳು ಒಟ್ಟಾಗಿ ಪ್ರಯತ್ನಿಸಬೇಕೆಂದು ಆಫ್ರಾನ್ ರಯಭಾರಿ ಬೈದಾ ಅಬ್ದಾಲಿ ಅಭಿಪ್ರಾಯಪಟ್ಟಿದ್ದಾರೆ ನಿನ್ನೆ ದೆಪಲಿಯಲ್ಲಿ ಮಾತನಾಡಿದ ಅವರು ಜಲಾಲಾಬಾದ್ನಲ್ಲಿ ನಡೆದ ಭಯೋತ್ವಾದಕ ದಾಳಿಯನ್ನು ಖಂಡಿಸಿದರು

ರೋಪ್ತಕ್ನಲ್ಲಿ ಪರ್ಯಾಣ ಪಣಕಾಸು ಸಚಿವರ ಮನೆ ಮತ್ತು ಕಚೇರಿಯ ಮೇಲೆ ನಡೆದ ದಾಳಿಯ ಹಿನ್ನೆಲೆಯಲ್ಲಿ ಅಪರಾಧ ಸಂಚು ದೊಂಬಿ ಮನೆಯೊಳಗೆ ಅತ್ರಿಕಮ ಪ್ರವೇಶ ಕೊಲೆ ಪ್ರಯತ್ನ

ಮಹಾರಾಷ್ಟದ ಪಾಲ್ಗರ್ ಜಿಲ್ಲೆಯ ಮಿಲನ್ ಶಂಕರ್ ತಾರೆ ಎಂಬ ಮೀನುಗಾರ ಈ ವರ್ಷದ ಕಡಲ ಶೋಧ ಮತ್ತು ಪರಿಹಾರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಈ ವರ್ಷದ ಮೇ ತಿಂಗಳಿನಲ್ಲಿ ಶಿವನೇರಿ ಎಂಬ ದೋಣಿ ಮುಳುಗುತ್ತಿತ್ತು

ಇವರ ಈ ಸಾಪಸವನ್ನು ಪರಿಗಣಿಸಿ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ ಎಂದು ಮುಂಬೈನಲ್ಲಿ ನಿನ್ನೆ ಬಿಡುಗಡೆ ಮಾಡಲಾದ ಕೋಸ್ಟ್ ಗಾರ್ಡ್ ಮಾಧ್ಯಮ ಪ್ರಕಟಣೆ ತಿಳಿಸಿದೆ ಕತ್ತಲಿನಲ್ಲಿ ಮುಳುಗಿದ ದೋಣೆಯನ್ನು ತನ್ನ ವಿವೇಚನೆಯಿಂದ ಪತ್ತೆ ಮಾಡಿ ಜನರನ್ನು ಆತ ರಕ್ಷಿಸಿದ್ದಾನೆ ಪರಿಪಾರ ಕಾರ್ಯಾಚರಣೆಗೆ ಧಾವಿಸಬೇಕೆಂದು ಇತರ ದೋಣಿಗಳಿಗೆ ಕೂಡಾ ಎಚ್ವರಿಸಿದ್ದರು

ಈ ಎರಡೂ ತಂಡಗಳು ಕ್ವಾರ್ಟರ್ ಫೈನಲ್ನಲ್ಲಿ ಮುಖಾಮುಖಿಯಾಗಲಿವೆ